ಯಡಿಯೂರಪ್ಪ ಿ ದಿನದ ದುಡಿಮೆಯನ್ನು ಆಧರಿಸಿ ಬದುಕುತ್ತಿದ್ದ ಅಸಂಘಟಿತ ವಲಯಗಳ ಕಾರ್ಮಿಕರ ರಕ್ಷಣೆಗೆ ಸರ್ಕಾರ ಧಾವಿಸುವಂತೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹ ು

ಎಸ್ ಎಲ್

ವಿದ್ಯಾರ್ಥಿಗಳನ್ನು ಸುದೀರ್ಘ ರಜೆಯಿಂದ ಪರೀಕ್ಷೆಯ ಮನಸ್ಟಿತಿಗೆ ತರಲು ಪುನರ್ ಮನನದ ತರಗತಿ ಸಚಿವ ಎಸ್

ವಾರ್ತೆಗಳ ವಿವರ ಕೊರೊನಾ ವೈರಸ್ ಸೋಂಕಿನ ಅಂಧಕಾರದ ವಿರುದ್ದ ಹೋರಾಡಲು ಬೆಳಕಿನ ದೀಪ ಹಚ್ಚುವಂತೆ ದೇಶವಾಸಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೀಡಿದ ಕರೆಗೆ ಅಭೂತಪೂರ್ವ ಸ್ವಂದನೆ ವ್ಯಕ್ತವಾಗಿದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಜನರು ಮನೆಯ ವಿದ್ಯುತ್ ದೀಪಗಳನ್ನು ಆರಿಸಿ ತಮ್ಮ ಮನೆಯ ಮುಂಭಾಗ ಮತ್ತು ಬಾಲ್ನಿಗಳಲ್ಲಿ ಪಣತೆ ಮೇಣದ ಬತ್ತಿ ಟಾರ್ಜ್ ಹಾಗೂ ಮೊಬೈಲ್ ಫ್ಲಾಶ್ಗಳ ಮೂಲಕ ಬೆಳಕನ್ನು ಹರಡಿ ಕೊರೊನಾ ವಿರುದ್ಧದ ಹೋರಾಟಕ್ಕೆ ಒಗ್ಗಟ್ಟಿನ ಬೆಂಬಲ ವ್ಯಕ್ತಪಡಿಸಿದರು ಕೊರೊನಾ ವೈರಸ್ ಸೋಂಕಿನಿಂದ ದೇಶಾದ್ಯಂತ ಲಾಕ್ಡೌನ್ ಘೋಷಿಸಿರುವುದರಿಂದ ಜನರಿಗೆ ತಾವು ಒಂಟಿ ಎಂಬ ಭಾವನೆ ಬರದಂತೆ ದೇಶವಾಸಿಗಳೆಲ್ಲರೂ ಒಗ್ಗಟ್ಟನಿಂದ ಈ ಮಹಾಮಾರಿಯ ವಿರುದ್ದ ಹೋರಾಡುವ ಮನೋಭಾವದ ಸಾಂಕೇತಿಕವಾಗಿ ದೀಪ ಬೆಳಗಿಸುವಂತೆ ಪ್ರಧಾನಮಂತ್ರಿ ಕರೆ ನೀಡಿದ್ದರು

ಕೊರೊನಾ ವೈರಸ್ ಸೋಂಕು ಹರಡುವ ಸರಪಳಿಯನ್ನು ತುಂಡರಿಸುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಲಾಕ್ಡೌನ್ ಓಂದಿನ ಆಶಯವಾಗಿದೆ ಈ ಸಮಯದಲ್ಲಿ ಮನೆಯಲ್ಲೇ ಇದ್ದು ಸುರಕ್ಷಿತವಾಗಿರುವುದು ನಮ್ಮೆಲ್ಲರ ಕರ್ತವ್ತ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀಡಿದ ಕರೆಯಂತೆ ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಸಂಕೇತವಾದ ದೀಪವನ್ನು ತಮ್ಮ ಕಾವೇರಿ ನಿವಾಸದಲ್ಲಿ ಕುಟುಂಬದ ಸದಸ್ಕರೊಡನೆ ಬೆಳಗಿಸಿದರು

ಇದರಿಂದ ರಾಜ್ಯದ ಉತ್ಪಾದನಾ ಚಟುವಟಿಕೆಗಳು ಬಹುತೇಕ ಸ್ವಗಿತಗೊಂಡಿವೆ ಗೃಹಾಧಾರಿತ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಜೀವನ್ನರಣದ ಸಂಕಷ್ಟವನ್ನು ಎದುರಿಸುತ್ತಿವೆ ದಿನದ ದುಡಿಮೆಯನ್ನು ಆಧರಿಸಿ ಬದುಕುತ್ತಿದ್ದ ಅಸಂಘಟಿತ ವಲಯಗಳ ಕಾರ್ಮಿಕರ ರಕ್ಷಣೆಗೆ ರಾಜ್ಯ ಸರ್ಕಾರ ತುರ್ತಾಗಿ ಧಾವಿಸಬೇಕಿದೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಸಣ್ಣ ಮತ್ತು ಮಧ್ವಮ ಕೈಗಾರಿಕೆಗಳು ವಿವಿಧ ವಲಯಗಳ ಉದ್ವಮಗಳ ನೌಕರರು ತುಂಬಾ ಸಂಕಷ್ಷದಲ್ಲಿದ್ದು ಅವರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದು ವಿಶೇಷ ಪ್ಯಾಕೇಜ್ ನೀಡಬೇಕು ಎಂದು ಮುಖ್ಯಮಂತ್ರಿ ಬಿ

ಸುದೀರ್ಘ ರಜೆಯಿಂದ ಎಸ್ ಎಸ್ ಎಲ್

ವಿದ್ಯಾರ್ಥಿಗಳನ್ನು ಪುನಃ ಪರೀಕ್ಷೆಯ ಮನಸ್ವಿತಿಗೆ ತರಲು ಪುನರ್ ಮನನದ ತರಗತಿಗಳು ನಡೆಯಲಿವೆ ಎಂದು ಪೂಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆ ಸಚಿವ ಎಸ್

ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಕೊರೊನಾ ಸೋಂಕು ತಗುಲಿದ ನಾಲ್ವರೂ ರಾಯಬಾಗ ತಾಲೂಕಿಗೆ ಸೇರಿದವರಾಗಿದ್ದು ಇವರೆಲ್ಲರೂ ದಿಲ್ಲಿಯ ನಿಜಾಮುದ್ದೀನ್ ಮರ್ಕಜ್ನಲ್ಲಿ ನಡೆದ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿದ್ದರು

ಲತಾ ತಿಳಿಸಿದ್ದಾರೆ

ಕೊರೊನಾ ವೈರಸ್ ಸೋಂಕು ಪರಿಸ್ಥಿತಿ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಮಾಜಿ ರಾಷ್ಷಪತಿಗಳಾದ ಪ್ರಣಬ್ ಮುಖರ್ಜಿ ಪ್ರತಿಭಾ ಪಾಟೀಲ್ ಮಾಜಿ ಪ್ರಧಾನಿಗಳಾದ ಡಾಕ್ಷರ್ ಮನಮೋಪನ್ ಸಿಂಗ್ ಎಚ್

ದೇವೆಗೌಡ ಸೇರಿದಂತೆ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ದೂರವಾಣಿ ಮೂಲಕ ಚರ್ಚೆ ನಡೆಸಿದರು ಕೊರೊನಾ ವೈರಸ್ ಪರಡುವುದನ್ನು ತಡೆಯುವ ಸಲುವಾಗಿ ಮಾಜಿ ಮುಖ್ಯಮಂತ್ರಿ ಎಚ್

ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ನಾಲ್ಕು ಟನಲ್ಗಳನ್ನು ಅನುಸ್ವಾಪಿಸಲಾಗಿದೆ

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಕೋವಿಡ್ ಅಂಧಕಾರದ ವಿರುದ್ದ ಹೋರಾಡಲು ಬೆಳಕಿನ ದೀಪ ಪಚ್ಚುವಂತೆ ಪ್ರಧಾನಮಂತ್ರಿ ನೀಡಿದ ಕರೆಗೆ ದೇಶಾದ್ಯಂತ ಅಭೂತಪೂರ್ವ ಬೆಂಬಲ

ಯಡಿಯೂರಪ್ಪ ಿ ದಿನದ ದುಡಿಮೆಯನ್ನು ಆಧರಿಸಿ ಬದುಕುತ್ತಿದ್ದ ಅಸಂಘಟಿತ ವಲಯಗಳ ಕಾರ್ಮಿಕರ ರಕ್ಷಣೆಗೆ ಸರ್ಕಾರ ಧಾವಿಸುವಂತೆ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹ

ಎಸ್ ಎಲ್

ವಿದ್ವಾರ್ಥಿಗಳನ್ನು ಸುದೀರ್ಘ ರಜೆಯಿಂದ ಪರೀಕ್ಷೆಯ ಮನಸ್ಟಿತಿಗೆ ತರಲು ಪುನರ್ ಮನನದ ತರಗತಿ ಸಚಿವ ಎಸ್

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು